ಅಣುಶಕ್ತಿಯ ಶಾಂತಿಯುತ ಬಳಕೆ ವಲಯದಲ್ಲಿ ಸಹಕಾರ ಮತ್ತು ಕರೆನ್ನಿ ಬಳಕೆ ಸೇರಿದಂತೆ ಆರು ಜ್ವಾಪನಾಪತ್ರಗಳಿಗೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ ಸಹಿ

ಭಾರತದ ಆರ್ಥಿಕ ಪ್ರಗತಿ ಇತರ ದೇಶಗಳಿಗಿಂತ ಸಾಕಷ್ಟು ಉತ್ತಮವಾಗಿದೆ ಹಣಕಾಸು ಸಚಿವರ ಸಮರ್ಥನೆ

ದೇಶದ ಅಭಿವೃದ್ದಿಗಾಗಿ ಶಾಂತಿ ಮತ್ತು ಸಾಮರಸ್ಥ ಪಾಲನೆ ಅಗತ್ಯ ಗೃಹಸಚಿವರ ಪ್ರತಿಪಾದನೆ

ದೇಶಾದ್ಯಂತ ಇಂದು ಧಾರ್ಮಿಕ ಶ್ರದ್ದಾಭಕ್ತಿಯಿಂದ ಜನ್ನಾಷ್ಟಮಿ ಆಚರಣೆ

ಪಣಕಾಸು ಸಚಿವರಾಗಿ ಕೇಂದ್ರ ಮುಂಗಡ ಪತ್ರಗಳ ಮಂಡನೆಯ ವೇಳೆ ಲೋಕಸಭೆಯಲ್ಲಿ ಅವರ ಭಾಷಣಗಳು ಅಪಾರ ಜನಪ್ರಿಯವಾಗಿದ್ದವು ದೇಶದ ಬ್ಲಾಂಕಿಂಗ್ ವಲಯದ ಸುಧಾರಣೆಗೆ ತೆಗೆದುಕೊಂಡ ಬ್ಲಾಂಕುಗಳ ವಿಲೀನ ಪ್ರಕ್ರಿಯೆಯನ್ನು ಅವರು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದರು

ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕಾರಣದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಜೇಟ್ಟಿ ಅವರು ಶ್ರೇಷ್ಟ ರಾಜಕಾರಣಿಯಾಗಿ ಅಷ್ಸೇ ಅಲ್ಲದೇ ಸುಪ್ರೀಂಕೋರ್ಟ್ನ ಪ್ರಸಿದ್ದ ವಕೀಲರಾಗಿಯೂ ಸಹ ಜನಪ್ರಿಯರಾಗಿದ್ದರು ಅರುಣ್ ಜೇಟ್ಲಿ ಅವರ ನಿಧನಕ್ಕೆ ಗಣ್ಣರು ಸಂತಾಪ ವ್ಯಕ್ತಪಡಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥಸಿಂಗ್ ಗೃಹ ಸಚಿವ ಅಮಿತ್ ಶಾ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ತಮ್ಮ ಮಿತ್ರ ಹಾಗೂ ಸಹೋದ್ಯೋಗಿಯ ನಿರ್ಗಮನದಿಂದ ಭಾರತೀಯ ಜನತಾಪಕ್ಷಕ್ಕೆ ತುಂಬಲಾರದ ನಷ್ಷವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ ಗ್ರಹ ಸಚಿವ ಅಮಿತ್ ಶಾ ತಮ್ನ ಪ್ನೆದರಾಬಾದ್ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ದೆಹಲಿಗೆ ವಾಪಾಸಾಗುತ್ತಿದ್ದಾರೆ

ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಸಂಯುಕ್ತ ಅರಬ್ ಎಮಿರೇಟ್ಸ್ ಸೆಂಟ್ರಲ್ ಬ್ಯಾಂಕ್ ನಡುವೆ ನಗದು ವಿನಿಮಯಕ್ಷೆ ದ್ವಿಪಕ್ಷೀಯ ಒಪ್ಪಂದದ ಜ್ವಾಸನಾಪತ್ರವು ಇದರಲ್ಲಿ ಸೇರಿದೆ ಉಭಯ ದೇಶಗಳ ನಡುವೆ ಸಂಬಂಧವ್ದದ್ದಿಗೆ ಪ್ರೋತಾಹ ನೀಡುವ ಉದ್ಲೇಶದಿಂದ ಈ ಜ್ವಾಪನಾಪತ್ರಗಳಿಗೆ ಸಹ ಹಾಕಲಾಗುತ್ತಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಅಬುಧಾಬಿ ದೊರೆ ಶೇಖ್ ಮೊಹಮ್ನದ್ ಬಿನ್ ಝಾಯೆದ್ ಅಲ್ ನಹ್ನಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಪ್ರಾನ್ ಯುನೈಟೆಡ್ ಅರಬ್ ಎಮಿರೇಟ್ ಮತ್ತು ಬಹರೇನ್ ಈ ಮೂರು ರಾಷ್ಟಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಮಂತ್ರಿ ಇದೀಗ ಎರಡನೇ ಚರಣದಲ್ಲಿ ನಿನ್ನೆ ರಾತ್ರಿ ಯುಎಇ ರಾಜಧಾನಿ ಅಬುಧಾಬಿ ತಲುಪಿದರು ನರೇಂದ್ರ ಮೋದಿ ಮತ್ನು ಶೇಖ್ ಮೊಹಮ್ನದ್ ಬಿನ್ ಝಾಯೆದ್ ಅಲ್ ನಹ್ನಾನ್ ಅವರು ಎಲ್ಲಾ ರೀತಿಯ ದ್ದಿಪಕ್ಷೀಯ ಸಂಬಂಧ ಪ್ರಾದೇಶಿಕ ಹಾಗೂ ಪರಸ್ವರ ಹಿತಾಸಕ್ತಿಗೆ ಸಂಬಂಧಿಸಿದ ಅಂತಾರಾಷ್ಷೀಯ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಿದ್ದಾರೆ ಯುಎಇ ಭೇಟಿಯ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಉಭಯ ದೇಶಗಳ ನಡುವೆ ನಿರಂತರವಾಗಿ ಉನ್ನತ ಮಟ್ಲದ ಮಾತುಕತೆಗಳು ನಡೆಯುತ್ತಿರುವುದರಿಂದ ರೋಮಾಂಚಕ ದ್ವಿಪಕ್ಷೀಯ ಸಂಬಂಧಗಳಿಗೆ ಸಾಕ್ಷಿಯಾಗಿದೆ ತಮ್ಮ ಈ ಭೇಟಿಯಿಂದಾಗಿ ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಇನ್ನಷ್ಟು ಸದೃಢವಾಗಲಿದೆ ಎಂದು ಹೇಳಿದ್ದಾರೆ ಯುಎಇಯಲ್ಲಿಯೇ ರುತೇ ಕಾರ್ಡ್ ಗೂ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದು ಇದರಿಂದ ಮಧ್ಯ ಪೂರ್ವ ರಾಷ್ಟವೊಂದು ನಗದು ರಹಿತ ವ್ಲವಹಾರದ ಸಂಪರ್ಕ ಜಾಲ ಹೊಂದಿದಂತಾಗಲಿದೆ ಜತೆಗೆ ಯುಎಇಯಲ್ಲಿನ ಅತ್ಯುನ್ನತ ನಾಗರಿಕ ಮರಸ್ನಾರ ಆರ್ಡ್ ಆಫ್ ಝಾಯೆದ್ ಗೌರವವನ್ನೂ ಪ್ರಧಾನಮಂತ್ರಿ ಸ್ನೀಕರಿಸಲಿದ್ದಾರೆ

ಶ್ರವಾಸದ ಮೊದಲ ಚರಣದಲ್ಲಿ ಪ್ರಾನ್ಗೆಗೆ ಭೇಟಿ ನೀಡಿದ್ದ ಅವರು ಅಲ್ಲಿನ ಅದ್ಯಕ್ಷ ಇಮಾನುಲ್ ಮ್ಯಾಕ್ರೊನ್ ಮತ್ತು ಪ್ರಧಾನಮಂತ್ರಿ ಎಡ್ಡರ್ಡ್ ಫಿಲಿಸೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು

ಅಷ್ಲೇ ಅಲ್ಲದೆ ಭ್ರಷ್ಲಾಚಾರ ಮುಕ್ತ ಜನತೆಯ ಹಣ ವಂಚನೆ ತಡೆ ಮತ್ತು ಭಯೋತ್ವಾದನೆ ನಿರ್ಮೂಲನೆಗೆ ಆದ್ದತೆ ನೀಡಲಾಗಿದೆ ಎಂಬುದನ್ನು ಒತ್ತಿ ಹೇಳಿದರು

ಯುಎಇ ಪ್ರವಾಸದ ಬಳಿಕ ಬಹರೇನ್ಗೆ ಭೇಟಿ ನೀಡಲಿರುವ ನರೇಂದ್ರ ಮೋದಿ ಅವರು ಅಲ್ಲಿನ ದೊರೆ ಶೇಖ್ ಪಮದ್ ಬಿನ್ ಇಸಾ ಅಲ್ ಖಲೀಫಾ ಅವರೊಂದಿಗೆ ಮಾತುಕತೆ ನಡೆಸುವರು ಗಲ್ಪ್ ರಾಷ್ಷಗಳ ಶ್ರವಾಸದ ಬಳಿಕ ಶ್ರಧಾನಮಂತ್ರಿ ಪ್ರಾನ್ಗೆಗೆ ಆಗಮಿಸಲಿದ್ಲು

ಬಳಿಕೆ ಭಾರತೀಯ ಸಮುದಾಯ ಉದ್ದೇತಿಸಿಯೂ ಭಾಷಣ ಮಾಡಲಿದ್ದಾರೆ

ನವದೆಹಲಿಯಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಈ ತ್ರಮಗಳು ವಿದೇಶಿ ಸೋರ್ಟ್ ಪೊಲೀಯೋ ಹೂಡಿಕೆದಾರರುಗಳ ಎಫ್ಟಿಐಗಳ ಮೇಲಿನ ವರ್ಧಿತ ಹೆಚ್ಚುವರಿ ಶುಲ್ಲವನ್ನು ಹಿಂತೆಗೆದುಕೊಂಡಿದ್ದು ಬಜೆಟ್ಪೂರ್ವ ಸ್ಥಾನವನ್ನು ಮರು ಸ್ನಾಪಿಸಿದೆ ಷೇರು ಮಾರುಕಟ್ಟಿಗಳಲ್ಲಿ ದೇತೀಯ ಹೂಡಿಕೆದಾರರ ಮೇಲನ ಹೆಚ್ಚುವರಿ ಶುಲ್ಲವನ್ನು ಸಹ ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು

ದೀರ್ಘಕಾಲ ಮತ್ತು ಕಿರು ಅವಧಿಯ ಬಂಡವಾಳ ವ್ಯದ್ಲಿಗೆ ಸಹಕಾರಿಯಾಗಲಿದೆ ಎಂದು ನಿರ್ಮಲ ಸೀತಾರಾಮನ್ ಹೇಳಿದರು

ಇದೀಗ ಕಾತ್ರೀರವೂ ಸಹ ಭಾರತಕ್ಕೆ ಸೇರುವುದರೊಂದಿಗೆ ಈ ದೊಡ್ಡ ಜವಾಬ್ದಾರಿ ಪೂರ್ಣಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಹೈದರಾಬಾದ್ನಲ್ಲಿ ಇಂದು ಮುಂಜಾನೆ ಸರ್ದಾರ್ ವಲ್ಲಭ್ಭಾಯ್ ಪಟೇಲ್ ರಾಷ್ಷೀಯ ಪೊಲೀಸ್ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನದಲ್ಲಿ ಗೌರವ ವಂದನೆ ಸ್ನೀಕರಿಸಿದ ನಂತರ ಅವರು ಭಾರತೀಯ ಪೊಲೀಸ್ ಸೇವೆಗೆ ಸೇರುತ್ನಿರುವ ಅಧಿಕಾರಿಗಳನ್ನು ಉದ್ಲೇಖಿಸಿ ಮಾತನಾಡಿದರು ದೇಶದ ಅಭಿವೃದ್ಲಿಯ ದೃಷ್ಲಿಯಿಂದ ಶಾಂತಿ ಮತ್ತು ಸೌಹಾರ್ದತೆಯ ಪಾಲನೆ ಹಿಂದೆಂದಿಗಿಂತಲೂ ಕಚಗ ಜರೂರಾಗಿದೆ ಎಂದು ಗ್ಲಪ ಸಚಿವರು ಒತ್ತಿ ಹೇಳಿದರು ಆರ್ಥಿಕ ಅಭಿವ್ಯದ್ಲಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತ ಐದು ಟ್ರಲಿಯನ್ ಡಾಲರ್ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳಬೇಕು ಎನ್ನುವ ಗುರಿ ಸಾಧನೆಯಲ್ಲಿ ದೇಶದ ಕಾನೂನು ಮತ್ತು ಸುವ್ದವಸ್ಥೆಯ ಪಾಲನೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅಮಿತ್ ಶಾ ತಿಳಿಸಿದರು

ಉತ್ತರಪ್ರದೇಶದ ಮಥುರಾ ಹಾಗೂ ಬೃಂದಾವನಗಳಲ್ಲಿಂದು ಕೃಷ್ಣ ಜನ್ನಾಷ್ಷಮಿಯ ಆಚರಣೆಗೆ ಸಕಲ ಸಿದ್ದತೆಗಳು ಮೇಳ್ಳೆಸಿವೆ ಇಂದು ರಾತ್ರಿ ನಡೆಯುವ ಬಂಕೆ ಬಿಹಾರಿ ದೇವಾಲಯ ಶ್ರೇಮಮಂದಿರ ಇಸ್ನಾನ್ ದೇವಾಲಯ ಹಾಗೂ ಕೈಕ್ಷನ ಜನ್ಹಹಳವಾದ ಮಥುರಾದಲ್ಲಿರುವ ಶ್ರೀಕೃಷ್ಣ ಜನ್ನಭೂಮಿ ದೇವಸ್ಥಾನ ಸೇರಿದಂತೆ ಸಾವಿರಾರು ಮಂದಿರಗಳಲ್ಲಿ ಕೃಷ್ಣಾಷ್ಲಮಿಯ ಪ್ರಯುಕ್ತ ವಿಶೇಷ ಅಲಂಕಾರ ಮಾಡಲಾಗಿದೆ ಮಥುರಾದಲ್ಲ ಜರುಗುವ ಕೃಷ್ಣ ಜನ್ನಾಹ್ವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿದ್ದು ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಇಂದು ಮಧ್ಯಾಷ್ನ ಆಗಮಿಸಲಿದ್ದಾರೆ ಗುಜರಾತ್ನ ದ್ವಾರಕದ ಜಾಗತ್ನಲ್ಲಿ ಮತ್ತು ದಾಕೋರ್ನ ಲಂಚೋದ್ರೈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ ಸೋಲಾದ ಭಗವತ್ ವಿದ್ಯಾಪೀಕ ಅಹ್ಯದಾಬಾದ್ನ ಇಸ್ಥಾನ್ ದೇವಸ್ಥಾನಗಳಲ್ಲೂ ವಿಶೇಷ ಪೂಜಿ ನಡೆಯಲಿದೆ